ಲೋಕಸಭೆಯ ಮಾಜಿ ಸ್ವೀಕರ್ ಸೋಮನಾಥ್ ಚಟರ್ಜಿ ಕೊಲ್ಕತ್ತಾದಲ್ಲಿಂದು ವಿಧಿವಶ

ಪ್ರಧಾನಮಂತ್ರಿ

ನಾಳೆ ಡಿಎಂಕೆ ಪಕ್ಷದ ಕಾರ್ಯಕಾರಣಿ ಸಭೆ ತನ್ನ ತಂದೆಯ ಅನುಯಾಯಿಗಳ ಬೆಂಬಲ ನನಗಿದೆ

ವಾಹನಗಳು ಬಳಸುವ ಇಂಧನ ಸ್ನರೂಪ ತಿಳಿಸುವ ಹಾಲೋಗ್ರಾಮ್ ಆಧಾರಿತ ಬಣ್ಣದ ಸ್ಸಿಕರ್ ಅಂಟಿಸುವ

ಹೆಚ್ಚುವರಿ ಮುಖ್ಯ ಮೆಟ್ರೋ ಪಾಲಿಟನ್ ಮ್ಯಜಿಸ್ವೇಟ್ ಸಮೀರ್ ವಿಶಾಲ್ ಅವರ ಎದುರು ಆರೋಪಪಟ್ಟ ದಾಖಲಿಸಲಾಗಿದೆ

ಕೇಜ್ರವಾಲ್ ಮತ್ತು ಸಿಸೋಡಿಯಾ ಹಾಗೂ ಇನ್ನಿತರರು ದೆಹಲಿ ಸರ್ಕಾರದ ಮುಖ್ಯಕಾರ್ಯದರ್ಶಿ ಅವರಿಗೆ ತಮ್ಮ ಕರ್ತವ್ಯ ನಿರ್ವಹಿಸದಂತೆ ತಡೆದು ಕೊಲೆ ಅಥವಾ ಗಂಭೀರವಾಗಿ ಗಾಯಗೊಳಿಸುವ ಅಪರಾಧ ಸಂಚನ ಬೆದರಿಕೆಯೊಡ್ಡಿದ್ದರು ಎಂದು ಆರೋಪ ಪಟ್ಟಿಯಲ್ಲಿ ದೂರಲಾಗಿದೆ ಅಕ್ರಮವಾಗಿ ಬಂಧನದಲ್ಲಿರಿಸಿ ಹಲ್ಲೆ ನಡೆಸಿ ಸರ್ಕಾರಿ ನೌಕರ ತನ್ನ ಕರ್ತವ್ದ ನಿರ್ವಹಿಸದಂತೆ ತಡೆದಿದ್ದಾರೆ ಎಂದು ಭಾರತೀಯ ದಂಡ ಸಂಹಿತೆಯ ವಿವಿಧ ಕಲಂಗಳಡಿ ಆರೋಪಗಳನ್ನು ಮಾಡಲಾಗಿದೆ

ಒಂದೊಮ್ನೆ ಆರೋಪಿಗಳು ತಪ್ಪಿತಸ್ವರು ಎಂದು ರುಜುವಾತಾದರೆ ಗರಿಷ್ಠ ಏಳು ವರ್ಷಗಳ ಜೈಲು ಶಿಕ್ಷೆಯನ್ನು ನ್ಲಾಯಾಲಯ ವಿಧಿಸಬಹುದಾಗಿದೆ

ಚಟರ್ಜಿ ಅವರು ಮೂತ್ರಪಿಂಡ ಸಂಬಂಧಿತ ಸಮಸ್ಟೆಯಿಂದ ಬಳಲುತ್ತಿದ್ದರು ಮಂಗಳವಾರ ಅವರನ್ನು ಚಿಂತಾಜನಕ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ನಿನ್ನೆ ಅವರಿಗೆ ಲಘು ಹ್ಳದಯಘಾತವಾಗಿತ್ತು ಅವರಿಗೆ ಕೃತಕ ಉಸಿರಾಟದ ವ್ಲವಸ್ಥೆ ಕಲ್ಪಿಸಲಾಗಿತ್ತು

ಸೋಮನಾಥ್ ಚಟರ್ಜಿ ಹತ್ತು ಬಾರಿ ಲೋಕಸಭೆಯ ಸಂಸದರಾಗಿ ಸೇವೆ ಸಲ್ಲಿಸಿದ್ದಾರೆ

ರಾಷ್ಟಪತಿ ರಾಮನಾಥ ಕೋವಿಂದ್ ಮತ್ತು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಸೋಮನಾಥ ಚಟರ್ಜಿಯವರ ನಿಧನಕ್ಕೆ ತೀವ್ರ ಶೋಕ ವ್ಯಕ್ಷಪಡಿಸಿದ್ದಾರೆ ಸೋಮನಾಥ ಚಟರ್ಜಿಯವರು ಒಬ್ಬ ಹಿರಿಯ ಸಂಸದೀಯ ಪಟುವಾಗಿದ್ದರು ಲೋಕಸಭೆಯಲ್ಲಿ ಬಲವಾದ ಛಾಮ ಮೂಡಿಸಿದ್ದರು ಎಂದು ರಾಷ್ಟಪತಿಗಳು ತಮ್ಮ ಟಿಟ್ಟರ್ ಸಂದೇಶದಲ್ಲಿ ನೆನಪಿಸಿಕೊಂಡಿದ್ದಾರೆ

ವೆಂಕಯ್ಥನಾಯ್ದು ತಮ್ಮ ಸಂದೇಶದಲ್ಲಿ ಸೋಮನಾಥ್ ಚಟರ್ಜಿ ಅವರು ಸದಾ ಜನರ ಸಮಸ್ಥೆಗಳಿಗೆ ಸ್ಪಂದಿಸುತ್ತಿದ್ದರು ಎಂದಿದ್ದರು

ಚಟರ್ಜಿಯವರು ಅತ್ಯಂತ ಗೌರವಾನ್ವಿತ ವ್ಯಕ್ತಿಯಾಗಿದ್ದರು ಪಕ್ಷ ದೇಧವಿಲ್ಲದೆ ಎಲ್ಲಾ ಸಂಸದರಿಗೂ ಅವರ ಬಗ್ಗೆ ಮೆಚ್ಚುಗೆಯ ಭಾವನೆಯಿತ್ತು ಎಂದು ಸಂದೇಶ ನೀಡಿದ್ದಾರೆ

ಬಿಜೆಪಿ ನಾಯಕರಾದ ಭೂಪೇಂದ್ರ ಯಾದವ್ ವಿನಯ್ ಸಹಸ್ರ ಬುದ್ದೆ ಹಾಗೂ ಅನಿಲ್ ಬಲೂನಿ ಅವರೊನ್ನೊಳಗೊಂಡ ಬಿಜೆಪಿ ನಿಯೋಗ ಕಾನೂನು ಆಯೋಗದ ಅಧ್ಯಕ್ಷ ನ್ವಾಯಮೂರ್ತಿ ಬಿ

ಚೌಹಾಣ್ ಅವರನ್ನು ದೆಹಲಿಯಲ್ಲಿಂದು ಭೇಟಿ ಮಾಡಿತು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಭೂಪೇಂದ್ರ ಯಾದವ್ ಒಂದು ದೇಶ ಒಂದು ಚುನಾವಣೆ ಕುರಿತಂತೆ ಪಕ್ಷದ ರಾಷ್ಷೀಯ ಅಧ್ಯಕ್ಷ ಅಮಿತ್ ಷಾ ಅವರ ಪತ್ರವನ್ನು ಆಯೋಗದ ಅಧ್ಯಕ್ಷರಿಗೆ ನೀಡಿದ್ದಾಗಿ ತಿಳಿಸಿದರು ವಿಧಾನಸಭೆ ಹಾಗೂ ಲೋಕಸಭೆಗೆ ಏಕಕಾಲದಲ್ಲಿ ಚುನಾವಣೆ ನಡೆಯುವುದರಿಂದ ದೇಶಕ್ಕೆ ಲಾಭವಾಗಲಿದೆ ಪದೇ ಪದೇ ಚುನಾವಣೆಗಳಿಂದ ಸರ್ಕಾರದ ಮೇಲೆ ಬೀಳುವ ಆರ್ಥಿಕ ಹೊರೆ ತಗ್ಗಲಿದೆ ಎಂದು ಹೇಳಿದರು ರಾಜ್ಯಸಭಾ ಚುನಾವಣೆ ವೇಳೆ ತಮ್ಮ ಚುನಾವಣಾ ಪ್ರಮಾಣ ಪತ್ರದಲ್ಲಿ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಷಾ ಸಾಲದ ಹೊಣೆಗಾರಿಕೆಗಳನ್ನು ಘೋಷಿಸಿಲ್ಲ ಹಾಗಾಗಿ ಅವರ ವಿರುದ್ಧ ತ್ರಮ ಕೈಗೊಳ್ಳಬೇಕೆಂದು ಕಾಂಗ್ರೆಸ್ ನಿಯೋಗವೊಂದು ಕೇಂದ್ರ ಚುನಾವಣಾ ಆಯೋಗವನ್ನು ಭೇಟಿ ಮಾಡಿ ಒತ್ತಾಯಿಸಿದೆ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಪಕ್ಷದ ನಾಯಕ ಕಪಿಲ್ ಸೀಬಲ್ ನಿಯೋಗ ಚುನಾವಣಾ ಆಯೋಗದ ಮುಂದೆ ವಿಷಯವನ್ನು ಪ್ರಸ್ತಾಪಿಸಿದೆ ಚುನಾವಣಾ ಪ್ರಮಾಣ ಪತ್ರದಲ್ಲಿ ಹೊಣೆಗಾರಿಕೆಗಳನ್ನು ಮುಚ್ಚಡುವ ಮೂಲಕ ಅಮಿತ್ ಷಾ ಪ್ರಜಾ ಪ್ರತಿನಿಧಿ ಕಾಯ್ದೆಯ ನಿಯಮಗಳನ್ನು ಉಲ್ಲಂಘಿಸಿದ್ದಾರೆ ಎಂದು ಹೇಳಿದರು

ಕರುಣಾನಿಧಿ ಪುತ್ರ ಎಂ

ಅಳಗಿರಿ ಹೇಳಿದ್ದಾರೆ ಚೆನ್ನೈನಲ್ಲಿಂದು ಇತ್ತೀಚೆಗೆ ಅಗಲಿದ ನಾಯಕ ಕರುಣಾನಿಧಿ ಅವರ ಸ್ಥಾರಕಕ್ಕೆ ಗೌರವ ನಮನ ಸಲ್ಲಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು ನಾಳೆ ಡಿಎಂಕೆ ಪಕ್ಷದ ಕಾರ್ಯಕಾರಣಿ ಸಭೆ ನಿಗಧಿಯಾಗಿದ್ದು ಈ ಹಿನ್ನೆಲೆಯಲ್ಲಿ ಅಳಗಿರಿ ಈ ಪ್ರತಿಕ್ರಿಯೆ ನೀಡಿದ್ದಾರೆ ನಾಳೆ ಪಕ್ಷದ ಕಾರ್ಯಕಾರಣಿ ಸಭೆ ನಡೆಯುವ ಬಗ್ಗೆ ತಮಗೆ ಯಾವುದೇ ಮಾಹಿತಿ ಇಲ್ಲ ಎಂದು ಅಳಗಿರಿ ಸ್ಪಪ್ಟಪಡಿಸಿದ್ದಾರೆ

ಅವರ ಕಿರಿಯ ಸಹೋದರ ಎಂ

ಸ್ಟಾಲಿನ್ ಅವರನ್ನು ಪಕ್ಷದ ಕಾರ್ಯಾಧಕ್ಷರನ್ನಾಗಿ ಕಳೆದ ವರ್ಷದ ಜನವರಿಯಲ್ಲಿ ನೇಮಕ ಮಾಡಲಾಗಿತ್ತು

ಪೆಟ್ರೋಲ್ ಮತ್ತು ಸಿಎನ್ಜಿ ಬಳಸುವ ವಾಹನಗಳಗೆ ತಿಳಿ ನೀಲಿ ಬಣ್ಣದ ಹಾಲೋಗ್ರಾಮ್ ಸ್ಲಿಕರ್ ಮತ್ತು ಡಿಸೇಲ್ ವಾಹನಗಳಿಗೆ ಕಿತ್ತಳೆ ಬಣ್ಣದ ಸ್ವಿಕರ್ ಅಂಟಿಸಲು ಸಚಿವಾಲಯ ನ್ಯಾಯಾಲಯಕ್ಕೆ ಶಿಫಾರಸ್ಲು ಮಾಡಿತ್ತು

ದೇಶದ ಎ ಒನ್ ವರ್ಗದ ನಿಲ್ದಾಣಗಳಲ್ಲಿ ಜೋಧಪುರ್ ಅತ್ಯಂತ ಸ್ವಚ್ಛ ರೈಲು ನಿಲ್ದಾಣವಾಗಿದೆ ನಂತರ ಜೈಪುರ ಹಾಗೂ ತಿರುಪತಿ ನಿಲ್ದಾಣಗಳು ಸ್ಥಾನ ಪಡೆದುಕೊಂಡಿದೆ ಎಂದು ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ದೆಹಲಿಯಲ್ಲಿಂದು ಪ್ರಕಟಿಸಿದ್ದಾರೆ ಭಾರತೀಯ ಗುಣಮಟ್ಟ ಮಂಡಳಿ ಈ ವರ್ಷದ ಸ್ವಚ್ವತೆಯ ಶ್ರೇಣಿಗಳ ಸಮೀಕ್ಷೆ ನಡೆಸಿದೆ ರಾಜಸ್ತಾನದ ಎರಡೂ ರೈಲ್ವೆ ನಿಲ್ದಾಣಗಳು ಉತ್ತರ ಪೂರ್ವ ರೈಲ್ವೆ ವಲಯಕ್ಕೆ ಸೇರಿವೆ ದಕ್ಷಿಣ ಮಧ್ಯೆ ರೈಲ್ವೆಯ ತೆಲಂಗಾಣದ ವಾರಂಗಲ್ ಮೂರನೇ ಸ್ಥಾನ ಪಡೆದುಕೊಂಡಿದೆ

ಸ್ವಚ್ದ ಭಾರತ ಅಭಿಯಾನ ಮಹಾತ್ಮಾಗಾಂಧಿ ಅವರಿಗೆ ಸಲ್ಲಿಸುವ ಅತೀ ದೊಡ್ಡ ಶ್ರದ್ದಾಂಜಲಿಯಾಗಿದೆ ಎಂದು ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ

ರಕ್ಷಣಾ ಸಚಿವೆ ನಿರ್ಮಲ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ ದೆಹಲಿಯಲ್ಲಿಂದು ನಡೆದ ರಕ್ಷಣಾ ಸ್ವಾಧೀನ ಮಂಡಳಿ ಸಭೆಯಲ್ಲಿ ಈ ಸಂಬಂಧ ಪ್ರಸ್ತಾವನೆಗೆ ಅನುಮೋದನೆ ನೀಡಲಾಗಿದೆ ಕೇರಳದ ಉತ್ತರ ಭಾಗದ ಜಿಲ್ಲೆಗಳಲ್ಲಿ ಹಲವಡೆ ಮಳೆ ಮುಂದುವರೆದಿದ್ದರೂ ನೆರೆ ಪರಿಸ್ಥಿತಿ ಸ್ವಲ್ಪ ಪ್ರಮಾಣದಲ್ಲಿ ಸುಧಾರಣೆಯಾಗಿದೆ

ಭಯೋತ್ಪಾದನೆ ಒಡ್ಡುತ್ತಿರುವ ಬೆದರಿಕೆಗಳ ವಿರುದ್ಧ ಜಂಟಿಯಾಗಿ ಸಮರ ಸಾರುವ ತಮ್ಮ ಸಂಕಲ್ಪವನ್ನು ಭಾರತ ಹಾಗೂ ಅಮೆರಿಕ ಇಂದು ಪುನರುಚ್ಚರಿಸಿದೆ ನವದೆಹಲಿಯಲ್ಲಿಂದು ಭಾರತದಲ್ಲಿರುವ ಅಮೆರಿಕ ರಾಯಭಾರಿ ಕೆನ್ನೆತ್ ಜಸ್ಟರ್ ರಾಯಭಾರಿ ಅಧಿಕಾರಿಗಳೊಂದಿಗೆ ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ಕಿರಣ್ ರಿಜಿಜೂ ಅವರನ್ನು ಭೇಟಿ ಮಾಡಿ ಸಭೆ ನಡೆಸಿದ ಸಂದರ್ಭದಲ್ಲಿ ಈ ಸಂಕಲ್ಪವನ್ನು ಪುನರುಚ್ಚರಿಸಿದ್ದಾರೆ

ಜಮ್ಮ ಕಾಶ್ಮೀರದಲ್ಲಿ ಅಮರನಾಥ ಯಾತ್ರೆಯನ್ನು ಮೂರು ದಿನಗಳ ಕಾಲ ಸ್ಥಗಿತಗೊಳಿಸಲಾಗಿದೆ ಯಾತ್ರೆಯ ನೋಡಲ್ ಅಧಿಕಾರಿ ಅರುಣ್ ಮಾನಸ್ ನಮ್ಮ ಬಾತ್ಮೀದಾರರೊಂದಿಗೆ ಮಾತನಾಡಿ ಪ್ರತಿಕೂಲ ಹವಾಮಾನ ಹಾಗೂ ನಾಡಿದ್ದು ನಡೆಯಲಿರುವ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಭದ್ರತೆ ಹಿನ್ನೆಲೆಯಲ್ಲಿ ಯಾತಾರ್ಥಿಗಳ ತಂಡವನ್ನು ಮುಂದೆ ಸಾಗಲು ಅವಕಾಶ ನೀಡಲಾಗುತ್ತಿಲ್ಲ ಎಂದು ತಿಳಿಸಿದ್ದಾರೆ ಭಾರಿ ಮಳೆಯಿಂದಾಗಿ ಮಾತಾ ವೈಹ್ಣೋದೇವಿ ದೇಗುಲಕ್ಕೂ ಭಕ್ತಾಧಿಗಳಿಗೆ ಅವಕಾಶವನ್ನು ಭಾಗಶಃ ಸ್ಥಗಿತಗೊಳಿಸಲಾಗಿದೆ ಹಿಮಾಚಲ ಪ್ರದೇಶದ ಹಲವು ಭಾಗಗಳಲ್ಲಿ ಭಾರೀ ಮಳೆ ಕಾರಣ ಜನಜೀವನ ಅಸ್ತವ್ಯವಸ್ಥಗೊಂಡಿದೆ ಜಮ್ಮ ಕಾಶ್ಮೀರದ ಪುಲ್ವಾಮ ಜಿಲ್ಲೆಯ ರಿವ್ ಪಾಂಪೊರ್ ಪ್ರದೇಶದಲ್ಲಿ ಕಳೆದ ಶುಕ್ರವಾರ ನಡೆದ ರೈಫಲ್ ಕಿತ್ತುಕೊಳ್ಳಲು ಯತ್ನಿಸಿದ ಫಟನೆಗೆ ಸಂಬಂಧಿಸಿದಂತೆ ಅನಾಮದೇಯ ಭಯೋತ್ವಾದಕ ಗುಂಪಿನ ಪರವಾಗಿ ಕೆಲಸ ಮಾಡುತ್ತಿದ್ದ ಇಬ್ಬರನ್ನು ಪೊಲೀಸರು ಬಂಧಿಸಿದ್ದಾರೆ